ಜೊತೆಗೆ ಜೆಲ್ಲಾ ಖನಿಜ ಪ್ರತಿಷ್ಣಾನಗಳ ನಿಧಿಯನ್ನು ಬಳಕೆ ಮಾಡಿಕೊಳ್ಳಲು ಅನುವು ಮಾಡಿಕೊಡಲಾಗಿದೆ ಮಸೂದೆ ಕುರಿತು ಮಾತನಾಡಿದ ಗಣಿ ಸಚಿವ ಪ್ರಹ್ಲಾದ್ ಜೋಷಿ ದೇಶದ ಗಣಿ ಕ್ಷೇತ್ರದಲ್ಲಿ ಸುಧಾರಣೆ ತರುವ ನಿಟ್ಟನಲ್ಲಿ ಈ ತಿದ್ದುಪಡಿ ಮಾಡಲಾಗಿದೆ ದೇಶದಲ್ಲಿ ಅಪಾರ ಪ್ರಮಾಣದ ಖನಿಜಾಂಶವಿದೆ

ಈ ತಿದ್ದುಪಡಿಯಿಂದಾಗಿ ಖನಿಜ ಉತ್ಪಾದನೆ ಪ್ರಮಾಣ ದೇಶದಲ್ಲಿ ಹೆಚ್ಚು ಮಾಡುವ ಜೊತೆಗೆ ಉದ್ಯೋಗ ಸೃಷ್ಟಿ ಆದಾಯ ಸಂಗ್ರಹಣೆ ಮಾಡಲು ಮುಂದಾಗಿದ್ದು ಗಣಿ ಕ್ಷೇತ್ರದಲ್ಲಿ ಖಾಸಗಿ ಅವರಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದರು

ರಾಜ್ಯಗಳು ಗಣಿ ಉದ್ದಮವನ್ನು ಬಳಸಿಕೊಳ್ಳುವ ಜೊತೆಗೆ ಆದಾಯ ವೃದ್ದಿಗೆ ನೆರವಾಗಲಿದೆ ಕಾಲಮಿತಿಯಲ್ಲಿ ಗಣಿಗಳ ಹರಾಜು ಪೂರ್ಣಗೊಳಿಸಲು ನೆರವಾಗಲಿದ್ದು ಇದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೂ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ ಗಣಿ ವಲಯದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನವನ್ನು ಆಕರ್ಷಿಸಲು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು

ಪಾಲ ಈ ಮಸೂದೆಯ ಮೂಲಕ ರಾಜ್ಯ ಸರ್ಕಾರದ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಮೊಟಕುಗೊಳಿಸುವ ಪ್ರಯತ್ನ ಮಾಡಲಿದೆ ಎಂದು ಹೇಳಿದರು ಬಿಜೆಪಿಯ ಸುನೀಲ್ ಕುಮಾರ್ ಸಿಂಗ್ ಕೇಂದ್ರ ಸರ್ಕಾರದ ತಿದ್ದುಪಡಿ ಮಸೂದೆಯನ್ನು ಸ್ವಾಗತಿಸಿ ಗಣಿ ಕ್ಷೇತ್ರದಲ್ಲಿ ಸುಧಾರಣೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ ಟಿಎಂಸಿಯ ಪ್ರೊ ಸೌಗತರಾಯ್ ದೊಡ್ಡ ಕಂಪನಿಗಳಿಗೆ ಅವಕಾಶ ಮಾಡಿಕೊಡುವ ಹುನ್ನಾರವನ್ನು ಹೊಂದಿದೆ ಎಂದು ಹೇಳಿದರು ಬಿಜೆಡಿಯ ಪಿನಾಕಿ ಮಿಶ್ರು ಟಿಡಿಪಿಯ ಕೆ ರಾಮಮೋಹನ್ ನಾಯ್ನು ಬಿಎಸ್ಪಿಯ ರಾಮ್ ವರ್ಮ ಟಿಆರ್ಎಸ್ನ ನಾಮ ನಾಗೇಶ್ವರರಾವ್ ಎನ್ಸಿಪಿಯ ಸುನೀಲ್ ತತ್ತೇರೆ ಬಿಜೆಪಿಯ ಸಿ ಪಿ ಜೋಷಿ ಜೆಡಿಯುನ ಸುನೀಲ್ ಪಿಂಟೂ ಬಿಎಸ್ಪಿಯ ನಿತೇಶ್ ಪಾಂಡೆ ಆರ್ಎಸ್ಪಿಯ ಹನುಮಾನ್ ಬೇನಿವಾಲ್ ಎಎಪಿಯ ಭಾಗವತ್ ಸಿಂಗ್ ಮಾನ್ ಸೇರಿದಂತೆ ಮತ್ತಿತರರು ಮಸೂದೆ ಕುರಿತು ಮಾತನಾಡಿದರು

ರಾಜ್ಯಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿರುವ ಅವರು ದೇಶದ ನಾನಾ ಭಾಗಗಳಿಗೆ ಕೃಷಿ ಉತ್ತನ್ನಗಳನ್ನು ಸುಲಭವಾಗಿ ಮತ್ತು ಶೀಘವಾಗಿ ಸಾಗಾಟ ಮಾಡಲು ಕಿಸಾನ್ ರೈಲುಗಳು ಮಹತ್ತದ ಪಾತ್ರ ವಹಿಸಿವೆ ಎಂದು ಅವರು ಹೇಳಿದರು ಕಿಸಾನ್ ಕೈಲು ಸೇವೆಯಿಂದಾಗಿ ರೈತರು ತಮ್ಮ ಉತ್ಪನ್ನಗಳನ್ನು ಸುಲಭವಾಗಿ ಸಾಗಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅದರಲ್ಲೂ ವಿಶೇಷವಾಗಿ ಸಣ್ಣ ನಿಲ್ದಾಣಗಳಾದ ದೇವ್ಲಾಲಿ ಸಂಗೋಲ ಸಾಂಗ್ಲಿ ನಾಗರ್ಸೋಲ್ ಧಹನು ರಸ್ತೆ ಧರೋಜಿ ಮಹುವಾ ಸೇರಿದಂತೆ ವಿವಿಧ ರೈಲು ನಿಲ್ದಾಣಗಳಲ್ಲಿ ರೈತರು ತಮ್ಮ ಉತ್ಪನ್ನ ಸಾಗಿಸಲು ಅವಕಾಶ ಮಾಡಿಕೊಡಲಾಗಿದೆ

ಲೋಕಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಪೂರಕ ಪ್ರಶ್ನೆಗೆ ಉತ್ತರ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವ ಡಾ ಹರ್ಷವಧನ್ ಜನರಿಗೆ ಲಸಿಕೆಯನ್ನು ನೀಡುವ ಮುನ್ನ ವಿವಿಧ ಹಂತಗಳಲ್ಲಿ ಅದನ್ನು ಪರಿಶೀಲಿಸಿ ಪ್ರಯೋಗ ಮಾಡಿ ಅನಂತರ ತಜ್ಜರ ಸಮಿತಿ ಲಸಿಕೆ ಬಳಕೆಗೆ ಅನುಮತಿ ನೀಡಿದೆ ಎಂದು ಅವರು ಹೇಳಿದರು ದೇಶದಲ್ಲಿ ಇದುವರೆಗೂ ಲಸಿಕೆ ಪಡೆದ ಕೆಲವೇ ಕೆಲವು ಮಂದಿಗೆ ಮಾತ್ರ ಸಣ್ಣಪುಟ್ಲ ಅಡ್ಡ ಪರಿಣಾಮಗಳು ಬೀರಿದೆ ಅದನ್ನು ಹೊರತುಪಡಿಸಿ ಯಾವುದೇ ಗಂಭೀರ ಸ್ತರೂಪದ ಸಮಸ್ನೆಯಾಗಿಲ್ಲ ಹೀಗಾಗಿ ಜನರು ಮುಂದೆ ಬಂದು ಲಸಿಕೆ ಪಡೆಯಿರಿ ಎಂದು ಅವರು ಮನವಿ ಮಾಡಿದರು ಮಹಾರಾಪ್ಷ ಪಂಜಾಬ್ ಕರ್ನಾಟಕ ಗುಜರಾತ್ ಮತ್ತು ಛತ್ತಿಸ್ಫಡ ರಾಜ್ಯಗಳಲ್ಲಿ ಕೋವಿಡ್ನ ದೈನಂದಿನ ಪ್ರಕರಣಗಳಲ್ಲಿ ತೀವ್ರ ಏರಿಕೆ ವರದಿಯಾಗಿದೆ

ಸ್ಕಿಯ ಪ್ರಕರಣಗಳಲ್ಲಿ ತೀವ್ರ ಏರಿಕೆ ಕಂಡು ಬಂದಿರುವ ರಾಜ್ಯಗಳೊಂದಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ನಿರಂತರ ಸಂಪರ್ಕ ಹೊಂದಿದೆ ರಾಜ್ಞಗಳಲ್ಲಿನ ಕೋವಿಡ್ ಕಂಟೈನ್ಲೆಂಟ್ ಸ್ವಿತಿ ಮತ್ತು ಕ್ಲೆಗೊಳ್ಳಲಾಗುತ್ತಿರುವ ಸಾರ್ವಜನಿಕ ಆರೋಗ್ಯ ಕ್ರಮಗಳ ಕುರಿತು ಕೇಂದ್ರ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ ಪರೀಕ್ಷೆಗಳ ಪ್ರಮಾಣ ಕಡಿಮೆಯಾಗಿರುವ ಜಿಲ್ಲೆಗಳಲ್ಲಿ ಪರೀಕ್ಷೆಗಳನ್ನು ಹೆಚ್ಚಿಸುವಂತೆಯೂ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಚಿವಾಲಯ ಸೂಚಿಸಿದೆ

ಕೇರಳ ಛತ್ತೀಸ್ಫಡ ಮಧ್ಯಪ್ರದೇಶ ಗುಜರಾತ್ ಪಂಜಾಬ್ ಕರ್ನಾಟಕ ತಮಿಳುನಾಡು ಪಶ್ಚಿಮ ಬಂಗಾಳ ಮತ್ತು ಜಮ್ಮ ಕಾಶ್ಮೀರಕ್ಕೆ ಉನ್ನತ ಮಟ್ಟದ ತಂಡಗಳನ್ನು ನಿಯೋಜಿಸಲಾಗಿದೆ

ಒಂದು ಕೋಟಿ ಹತ್ತು ಲಕ್ಷಕ್ಕೂ ಅಧಿಕ ಜನರು ಈಗಾಗಲೇ ಈ ಸೋಂಕಿನಿಂದ ಗುಣಮುಖರಾಗಿದ್ದಾರೆ

ಪಶ್ಚಿಮ ಬಂಗಾಳದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸುವ ಸಂಬಂಧ ತ್ವಣಮೂಲ ಕಾಂಗ್ರೆಸ್ ಪಕ್ಷದ ಐವರು ಸದಸ್ನರ ನಿಯೋಗ ದೆಹಲಿಯಲ್ಲಿಂದು ಚುನಾವಣಾ ಆಯುಕ್ತರನ್ನು ಭೇಟ ಮಾಡಿ ಚರ್ಚೆ ನಡೆಸಿತು ನಿಯೋಗದಲ್ಲಿ ಟಿ ಎಂ ಸಿ ಮುಖಂಡರಾದ ಸೌಗತಾರಾಯ್ ಯಶ್ವಂತ್ ಸಿನ್ಹಾ ಮೊಹಮದ್ ನದಿಮೂಲ್ ಹಕ್ ಪ್ರತಿಮಾ ಮಂಡಲ್ ಮೊಹುವಾ ಮೈತ್ರಾ ಇದ್ದರು

ಈ ಹಿಂದೆ ಭೌತಶಾಸ್ತ

ಸಿಬಿಐನ ವಿಚಕ್ಷಣಾ ದಳ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇತರೆ ತನಿಖಾಧಿಕಾರಿಗಳು ಈ ದಾಳಿಯಲ್ಲಿ ಪಾಲ್ಗೊಂಡಿದ್ದರು ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆಯ ಮೇಲೆ ಕೇಳಿ ಬಂದಿರುವ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಿರಿಯ ಅಧಿಕಾರಿಗಳನ್ನು ಭೇಟ ಮಾಡಿ ಭಾರತ ಅಮೆರಿಕ ರಕ್ಷಣಾ ಸಹಭಾಗಿತ್ವ ಕುರಿತು ಚರ್ಚೆ ನಡೆಸಲಿದ್ದಾರೆ

ಅಮೆರಿಕದ ರಕ್ಷಣಾ ಕಾರ್ಯದರ್ತಿಗಳ ಮೊದಲ ವಿದೇಶ ಪ್ರವಾಸ ಇದಾಗಿದ್ದು ಪ್ರವಾಸದ ಸಂದರ್ಭದಲ್ಲಿ ಭಾರತ ಅಮೆರಿಕ ಬಾಂಧವ್ಯ ಬಲವರ್ಧನೆಗೆ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆಗಳವೆ